ವಾಯವ್ಯ ದೆಹಲಿಯ ಬಿಜೆಪಿ ಸಂಸದ ಉದಿತ್ರಾಜ್ ಕಾಂಗೆಸ್ ಸೇರ್ಪಡೆ ಶ್ರೀಲಂಕಾ ಬಾಂಬ್ ಸ್ಪೋಟದ ದಾಳಿ ಮೃತಪಟ್ಟ ಕನ್ನಡಿಗರ ಪಾರ್ಥಿವ ಶರೀರಗಳು ಕರ್ನಾಟಕಕ್ಕೆ ರವಾನೆ

ನಾಲ್ನನೇ ಹಂತದ ಲೋಕಸಭಾ ಚುನಾವಣೆಗೆ ಪ್ರಚಾರ ಕಾವೇರಿದೆ

ವಿವಿಧ ಪಕ್ಷಗಳ ಪ್ರಮುಖ ನಾಯಕರು ತಮ್ಮ ಅಭ್ಯರ್ಥಿಗಳ ಪರ ಹಲವು ಕ್ಷೇತ್ರಗಳಲ್ಲಿ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಇಂದು ಪಶ್ಚಿಮ ಬಂಗಾಳದ ಬಿರ್ ಬುಂ ಹಾಗೂ ನಾಡಿಯಾ ಜಿಲ್ಲೆಗಳಲ್ಲಿ ಹಾಗೂ ಜಾರ್ಖಂಡ್ನ ಲೋಹಾರ್ಡಗಾಗಳಲ್ಲಿ ಚುನಾವಣಾ ರ್ಯಾಲಿಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬಿಹಾರದ ಸಮಷ್ಟಿಪುರ ಬೇಗುಸರಾಯ್ ಹಾಗೂ ಮುಂಗೇರ್ ಕ್ಷೇತ್ರಗಳಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಪಕ್ಷದ ಪರ ಚುನಾವಣಾ ಪ್ರಚಾರ ಮಾಡಲಿದ್ದಾರೆ

ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕ ವಾದ್ರಾ ಹಮೀರ್ ಪುರ ಮತ್ತು ಫತೇಪುರದಲ್ಲಿ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ

ಆರನೇ ಹಂತದ ಚುನಾವಣೆಗೆ ನಾಮಪತ್ರಗಳ ಪರಿಶೀಲನೆ ಇಂದು ನಡೆಯುತ್ತಿದೆ ನಾಮಪತ್ರ ಸಲ್ಲಿಕೆಗೆ ನಿನ್ನೆ ಕೊನೆಯದಿನವಾಗಿತ್ತು

ಬಿಜೆಪಿ ಹಿರಿಯ ನಾಯಕ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಇಂದು ಮಧ್ಯಾಹ್ವ ಪಶ್ಚಿಮ ಬಂಗಾಳದ ಬಿರ್ಬುಹಾಮ್ ಹಾಗೂ ನಾಡಿಯಾ ಜಿಲ್ಲೆಗಳಲ್ಲಿ ಎರಡು ಚುನಾವಣಾ ರ್ನಾಲಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಪಕ್ಷದ ನಾಯಕಿ ಹಾಗೂ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಹೌರಾ ಹಾಗೂ ಮಿಡ್ಲಾಪುರ ಜಿಲ್ಲೆಗಳಲ್ಲಿ ನಡೆಯುವ ಬಿಜೆಪಿ ಪ್ರಚಾರ ರ್ಯಾಲಿಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಈ ಕಾರ್ಯಕ್ರಮದದಿ ಒಂದು ಸಾವಿರಕ್ಕೂ ಹೆಚ್ಚು ನೌಕರರು ನಾಲ್ಕು ಕಿಲೋಮೀಟರ್ಗೂ ಹೆಚ್ಚು ದೂರ ಆವರಿಸಿರುವ ಸರು ನದಿ ದಂಡೆಯ ಇಕ್ಕೆಲಗಳಲ್ಲಿ ಸ್ವಚ್ಣತಾ ಕಾರ್ಯಕ್ರಮ ನಡೆಸಿದರು

ವಾಯುವ್ಯ ದೆಹಲಿಯ ಬಿಜೆಪಿ ಸಂಸದ ಉದಿತ್ ರಾಜ್ ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ

ಈ ಲೋಕಸಭಾ ಚುನಾವಣೆಯಲ್ಲಿ ಉದಿತ್ರಾಜ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ನೀಡಲಾಗಿರಲಿಲ್ಲ ನೀಟ್ ಪರೀಕ್ಷೆಯಲ್ಲಿ ಸಾಮರ್ಥ್ನ ಆಧಾರಿತ ಆಯ್ಲೆ ಹಾಗೂ ಮೀಸಲು ಆಧಾರಿತ ಆಯ್ಲೆ ನ್ಯಾಯಾಲಯ ವ್ಯಾಪ್ತಿಗೆ ಬರುವುದಿಲ್ಲವೆಂದು ಪಂಜಾಬ್ ಹಾಗೂ ಹರಿಯಾಣ ಹೈಕೋರ್ಟ್ ಹೇಳಿದೆ ಚಂಡೀಘಡದಲ್ಲಿ ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಸಂಭಂದಿಸಿದಂತೆ ಈ ಮಹತ್ತರ ತೀರ್ಪನ್ನು ಹೈಕೋರ್ಟ್ ನೀಡಿದೆ ನ್ಯಾಯಮೂರ್ತಿ ಮಹೇಶ್ ಗ್ರೋವರ್ ಮತ್ತು ನ್ಯಾಯಮೂರ್ತಿ ಲಲಿತ್ ಬಾತ್ರ ನೇತೃತ್ವದ ನ್ಯಾಯಪೀಠ ಈ ತೀರ್ಪನ್ನು ನೀಡಿದೆ

ಈ ಕುರಿತು ಟ್ಲೀಟ್ ಮಾಡಿರುವ ಅವರು ಒಂದು ವೇಳೆ ವಿಸಾ ಅವಧಿ ಮುಗಿದಿದ್ದರೂ ನಿರ್ಗಮನ ವಿಸಾ ನೀಡುವ ಮೂಲಕ ಭಾರತೀಯ ರಾಯಭಾರ ಕಚೇರಿ ಅವರಿಗೆ ನೆರವಾಗಲಿದೆ ಎಂದಿದ್ದಾರೆ

ಭೂಕುಸಿತದಿಂದಾಗಿ ಕೆಸರಿನ ಹೊಂಡವೊಂದು ನಿರ್ಮಾಣವಾಗಿದ್ದು

ಈ ಅವಘಡದಲ್ಲಿ ಯಾರೊಬ್ಬರು ಬದುಕಿ ಉಳಿದಿರುವ ಸಾಧ್ಯತೆ ಇಲ್ಲ ಎಂದು ಮ್ಯಾನ್ಮಾರ್ನ ವಾರ್ತಾ ಸಚಿವಾಲಯ ಖಚಿತಪದಿಸಿದೆ ಅನಿಯಂತ್ರಿತ ಹರಳು ಗಣಿಗಾರಿಕೆಯಿಂದ ಹಲವಾರು ಭೂಕುಸಿತಗಳು ಉಂಟಾಗುತ್ತಿವೆ ಎನ್ನಲಾಗುತ್ತಿದೆ

ಜವಾಬ್ದಾರಿಯನ್ನು ನಿರ್ವಹಿಸಲು ಅಲಕ್ಷ್ಮ ತೋರಿದ ಎಲ್ಲಾ ಅತ್ಯುನ್ನತ ಭದ್ರತಾ ಪ್ರದೇಶಗಳಲ್ಲಿ ಕೂಡಲೇ ಅಗತ್ಯ ಬದಲಾವಣೆ ತರುವುದಾಗಿ ಅವರು ಹೇಳಿದ್ದಾರೆ ಭಯೋತ್ಪಾದಕ ದಾಳಿಯ ಬಗ್ಗೆ ಬೇಹುಗಾರಿಕಾ ವರದಿ ಇದ್ದರೂ ಅದನ್ನು ತಮ್ಮ ಗಮನಕ್ಕೆ ತರಲಾಗಿಲ್ಲ ಎಂದು ಮೈತ್ರಿಪಾಲ ಸಿರಿಸೇನಾ ಹೇಳಿದ್ದಾರೆ

ದಾಳಿಗಳ ಕುರಿತಂತೆ ಭಾರತ ಹಲವು ಮಹತ್ತರ ಮಾಹಿತಿಗಳನ್ನು ಹಂಚಿಕೊಂಡಿತ್ತು ಹಾಗೂ ಭಯೋತ್ಪಾದನಾ ವಿರುದ್ದ ಎರಡೂ ರಾಷ್ಟ್ರಗಳು ಪರಸ್ಪರ ಸಹಕಾರ ನೀಡುತ್ತಿವೆ ಎಂದು ಅವರು ಹೇಳಿದರು

ಡಿ